ಪ್ರಮುಖ ಜಾಗತಿಕ ಮತ್ತು ಕಾರ್ಯತಂತ್ರಗಳ ವಿಷಯ ಕುರಿತು ಚರ್ಚಿಸಲು ರೈಸೀನಾ ಸಂವಾದ ಒಂದು ರೋಮಾಂಚಕ ವೇದಿಕೆಯಾಗಿ ಹೊರಹೊಮ್ಮಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ

ಬುಧಿವಂತ ಮತ್ತು ತಾರ್ಕಿಕ ವಾದಗಳನ್ನು ಸಾರ್ವಜನಿಕರ ಮುಂದಿಡುವಂತೆ ಮಾಧ್ವಮಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಭಾರತ ಮತ್ತು ಚೀನಾ ದ್ವೀಪಕ್ಷೀಯ ವ್ಯಾಪಾರ ಸ್ಲಿರ ಬೆಳವಣಿಗೆ ಮುಂದುವರಿಕೆ

ಗುವಾಪಟಿಯಲ್ಲಿ ನಡೆಯುತ್ತಿರುವ ಮೂರನೇ ಆವ್ಯಕ್ಷಿಯ ಖೇಲೋ ಇಂಡಿಯಾ ಯೂತ್ ಗೇಮ್ನ ವಾಲಿಬಾಲ್ ಟೂರ್ನಿಯ ಫೈನಲ್ ಪಂದ್ಯ ಇಂದು

ಜತೆಗೆ ಭಾರತದ ಉತ್ತಮ ಸ್ಟೇಹಿತರಾದ ನಾಯಕರನ್ನು ಭೇಟಿ ಮಾಡುವ ಅವಕಾಶ ದೊರೆತಿದೆ ಎಂದಿದ್ದಾರೆ ಇದಕ್ಕೂ ಮುನ್ನ ಭೌಗೋಳಿಕ ರಾಜಕೀಯ ಮತ್ತು ಭೌಗೋಳಿಕ ಅರ್ಥಶಾಸ್ತ್ರದ ಭಾರತದ ಪ್ರಮುಖ ಜಾಗತಿಕ ಸಮ್ಮೇಳನ ರೈಸಿನಾ ಸಂವಾದವು ನವದೆಹಲಿಯಲ್ಲಿ ನಿನ್ನ ಆರಂಭವಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲ ಅವಧಿಯಲ್ಲಿ ಪಾಲ್ಗೊಂಡಿದ್ದರು ನರೇಂದ್ರ ಮೋದಿ ಅವರಲ್ಲದೆ ನ್ಯೂಜಿಲೆಂಡ್ ನ ಮಾಜಿ ಪ್ರಧಾನಿ ಹೆಲೆನ್ ಕ್ಲಾರ್ಕ್ ಅಫ್ಫಾನಿಸ್ತಾನದ ಮಾಜಿ ಅಧ್ಯಕ್ಷ ಹಮೀದ್ ಕರ್ಜೈ ಕೆನಡಾದ ಮಾಜಿ ಪ್ರಧಾನಿ ಸ್ಟೀಫನ್ ಹಾರ್ಪೆರ್ ಸ್ವೀಡನ್ ನ ಮಾಜಿ ಪ್ರಧಾನಿ ಕಾರ್ಲ್ ಬಿಲ್ಟ್ ಡೆನ್ಮಾರ್ಕ್ನ ಮಾಜಿ ಪ್ರಧಾನ ಮಂತ್ರಿ ಆಂಡರ್ಸ್ ಫಾಫ್ ರಸ್ಟಸ್ಸೆನ್ ಭೂತಾನ್ನ ಮಾಜಿ ಪ್ರಧಾನಿ ಟೈರಿಂಗ್ ತೋಬ್ಗೆ ಮತ್ತು ದಕ್ಷಿಣ ಕೊರಿಯಾದ ಮಾಜಿ ಪ್ರಧಾನಿ ಪ್ಕಾನ್ ಸೆಯುಂಗ್ ಸೂ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯ ಅಥವಾ ಸರ್ಕಾರಗಳ ಏಳು ಮಾಜಿ ಮುಖ್ಯಸ್ಥರು ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಬಗ್ಗೆ ಸಮ್ಮೇಳನದಲ್ಲಿ ತಮ್ಮ ಅಭಿಪ್ರಾಯ ಪಂಚಿಕೊಂಡಿದ್ದಾರೆ

ಇರಾನ್ ವಿದೇಶಾಂಗ ಸಚಿವ ಮೊಹಮ್ಮದ್ ಜಾವೇದ್ ಝರಿಫ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಟುತ್ತಿರುವುದು ಆಮೆರಿಕ ಮತ್ತು ಇರಾನ್ ನಡುವಿನ ನಿಲುವು ಇಲ್ಲಿ ಮಪತ್ವ ಪಡೆದುಕೊಂಡಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಈ ಕಾರ್ಯಕ್ರಮವು ದೆಸಲಿಯ ತಾಲ್ಲಕೋರ ಕ್ರೀಡಾಂಗಣದಲ್ಲಿ ಏರ್ಪಾಡಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿರುವರಲ್ಲದೇ ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವರೀಕ್ಷಾ ಒತ್ತಡವನ್ನು ಹೇಗೆ ನಿಗ್ರಹಿಸಬಹುದು ಎಂಬುದರ ಬಗ್ಗೆ ಸಲಹೆ ನೀಡುವರು

ಚೆನ್ನೈನಲ್ಲಿ ನಿನ್ನೆ ನಡೆದ ತಮಿಳು ರಾಜಕೀಯ ಮತ್ತು ವಿಡಂಬನಾತ್ಮಕ ಜರ್ನಲ್ ತುಫಲಕ್ ಅವರ ಸುವರ್ಣ ಮಹೋತ್ಸವದ ಅಂಗವಾಗಿ ದೆಹಲಿಯಿಂದ ದೂರದರ್ಶನದ ಮೂಲಕ ಮಾತನಾಡಿದ ಪ್ರಧಾನಿ ಸ್ವಚ್ಛತಾ ಮಿಷನ್ ನಂತಪ ಉದಾತ್ತ ಕಾರಣಗಳನ್ನು ಹೆಚ್ಚಿಸುವಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯಕಾರಕಗಳ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಇದೇ ವೇಳೆ ಅವರು ರಾಷ್ಟ ನಿರ್ಮಾಣದ ಇಂತಪ ಉಪಕ್ರಮಗಳಿಗೆ ಮಾಧ್ಯಮಗಳು ಬೆಂಬಲ ನೀಡುತ್ತಲೇ ಇರುತ್ತವೆ ಎಂದು ಭರವಸೆ ವ್ಯಕ್ತಪಡಿಸಿದರು ದಶಕಗಳ ಪಳೆಯ ಸಮಸ್ಥೆಗಳ ಇತ್ಯರ್ಥಕ್ಕೆ ಸರ್ಕಾರ ಪಲವು ಉಪಕ್ರಮಗಳನ್ನು ಕೈಗೊಂಡಿದೆ

ತ್ರಿವಳಿ ತಲಾಕ್ ರದ್ದು ಸಾಮಾನ್ನ ವರ್ಗದಲ್ಲಿ ಆರ್ಥಿಕವಾಗಿ ಓಂದುಳಿದವರಿಗೆ ಶೇಕಡ ಪತ್ರರಷ್ಟು ಮೀಸಲು ಸೇರಿದಂತೆ ಹಲವು ನಿರ್ಧಾರಗಳು ಇದಕ್ಕೆ ಉದಾಹರಣೆಯಾಗಿವೆ ಎಂದರು

ಭಾರತದ ದೊಡ್ಡ ವ್ಯಾಪಾರ ಕೊರತೆಯ ಪ್ರಕ್ನೆಗೆ ಉತ್ತರಿಸಿದ ಚೀನಾದ ಕಸ್ಸಮ್ಸ್ ಪ್ರಧಾನ ಆಡಳಿತಾಧಿಕಾರಿ ಜೌ ಝಿವು ಭಾರತದಿಂದ ಹೆಜ್ಜನ ಗುಣಮಟ್ಟದ ಉತ್ಪನ್ನಗಳನ್ನು ಚೀನಾದ ದೊಡ್ಡ ಮಾರುಕಟ್ಟೆ ಸ್ವಾಗುತ್ತಿದೆ ಎಂದಿದ್ದಾರೆ ಇದಲ್ಲದೆ ಕಳೆದ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ನಡುವಿನ ಅನೌಪಚಾರಿಕ ಶ್ವಂಗಸಭೆಯಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬೆಳವಣಿಗೆಗೆ ವೇಗವನ್ನು ನೀಡಲಾಗಿತ್ತು ಹಾಗೂ ದ್ವಿಪಕ್ಷೀಯ ವ್ಯಾಪಾರವು ದ್ವಿಪಕ್ಷೀಯ ಸಂಬಂಧಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಮುಂಬರುವ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ನೀಯೋಜನೆಗೊಳ್ಳಲಿರುವ ವೀಕ್ಷಕರಿಗಾಗಿ ಚುನಾವಣಾ ಆಯೋಗ ನಿನ್ನ ಸಭೆ ಆಯೋಜಿಸಿತ್ತು

ವೀಕ್ಷಕರನ್ನುದ್ದೇಶಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಜಿ ಹಾಗೂ ನೀತಿ ಸಂಹಿತೆಗಳನ್ನು ಎಲ್ಲರು ಪ್ರಾಮಾಣಿಕ ಪಾಗೂ ದಕ್ಷತೆಯಿಂದ ಪಾಲಿಸಬೇಕು ಜತೆಗೆ ಅಧಿಕಾರಿಗಳೊಂದಿಗೆ ಎಲ್ಲ ಸಮಯದಲ್ಲೂ ನಿಕಟ ಸಂಪರ್ಕದಲ್ಲಿರುವಂತೆ ಸಲಹೆ ನೀಡಿದರು ಚುನಾವಣಾ ಆಯುಕ್ತ ಆಶೋಕ್ ಲಾವಾಸ ಚುನಾವಣೆಯಲ್ಲಿ ವೀಕ್ಷಕರ ಪಾತ್ರದ ಮಪತ್ವದ ಕುರಿತು ತಿಳಿಸಿದರು ತಮಿಳುನಾಡಿನಲ್ಲಿಂದು ಪೊಂಗಲ್ನ ಸುಗ್ಗಿಯ ಪಬ್ಜವನ್ನು ಆತ್ಯಂತ ಸಡಗರ ಸಂಭ್ರಮದಿಂದ ಇಂದು ಆಚರಿಸಲಾಗುತ್ತದೆ ತಮಿಳ್ ಕ್ಯಾಲೆಂಡರ್ ನಲ್ಲಿ ಥಾಯ್ ತಿಂಗಳ ಶುಭ ತಿಂಗಳ ಮೊದಲ ದಿನ ಬರುವ ಈ ಸುಗ್ಗಿಯ ಪಬ್ಬ ಸಂಕ್ರಾಂತಿಯ ಅಂಗವಾಗಿ ಪಲವು ನಾಯಕರು ಜನತೆಗೆ ಶುಭಾಶಯ ಕೋರಿದ್ದಾರೆ ಮನೆಗಳ ಪ್ರವೇಶದ್ವಾರವನ್ನು ವರ್ಣರ ರಂಜಿತ ರಂಗೋಲಿ ಮತ್ತು ಅರಿಶಿನ ಶುಂಠಿ ಮತ್ತು ಕಬ್ಬಿನಂತಹ ಕೃಷಿ ಉತ್ಪನ್ನಗಳಿಂದ ಅಲಂಕರಿಸಲಾಗುತ್ತದೆ ಪೊಂಗಲ್ ಸಿಹಿ ಮಿಶ್ರಣ ವಿತರಣೆಯೊಂದಿಗೆ ಈ ಪಬ್ಬವನ್ನು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲೂ ಸುಗ್ಗಿ ಹಬ್ಬ ಸಂಕಾಂತಿಯನ್ನು ಎಳ್ಳುಬೆಲ್ಲ ಬೀರುವ ಮೂಲಕ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಉಂಟಾಗಿರುವ ಮಧ್ವೆಯೇ ಇರಾನ್ನ ವಿದೇಶಾಂಗ ಸಚಿವ ಜಾವೇದ್ ಝರಿಫ್ ಮೂರು ದಿನಗಳ ಭಾರತದ ಪ್ರವಾಸಕ್ಕಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿರುವ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿರುವ ವಾರ್ಷಿಕ ಸಮ್ಮೇಳನ ರೈಸಿನಾ ಸಂವಾದದಲ್ಲಿ ಉಪನ್ಯಾಸ ನೀಡಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಾಳೆ ಬೆಳಗ್ಗೆ ಝರಿಫ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಉಭಯ ಸಚಿವರು ಇರಾನ್ ಮತ್ತು ಅಮೆರಿಕ ನಡುವೆ ಕ್ವರಿತವಾಗಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಸಮಾಲೋಚಿಸಲಿದ್ದಾರೆ ವಿದೇಶಾಂಗ ವ್ವವಹಾರಗಳ ಸಚಿವ ಎಸ್ ಜೈಶಂಕರ್ ಹಾಗು ಉಜ್ವೆಕಿಸಾನ್ನ ವಿದೇಶಾಂಗ ಸಚಿವರಾದ ಅಬ್ದುಲ್ ಅಜೀಜ್ ಕಮಿಲೋವ್ ಅವರ ನಡುವೆ ನಿನ್ನೆ ವ್ಯಾಪಕ ಸುತ್ತಿನ ಮಾತುಕತೆ ನಡೆಯಿತು

ಸ್ಕೆಕ್ಷಿಂಗ್ ಮತ್ತು ಶೂಟಿಂಗ್ನಲ್ಲೂ ಪದಕಗಳು ಇಂದು ನಿರ್ಧಾರವಾಗಲಿವೆ ಖೋ ಖೋ ಸ್ಪರ್ಧೆ ಇಂದಿನಿಂದ ಆರಂಭವಾಗಲಿದೆ

ಖೇಲೊ ಇಂಡಿಯಾದ ಜುಡೋ ಸ್ಪರ್ಧೆಯಲ್ಲಿ ಗುಜರಾತ್ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ